ಕರ್ನಾಟಕ ಸಮಿಶ್ರ ಸರ್ಕಾರ ವಿಶ್ವಾಸ ಮತ ಯಾಚಿಸಲಿ ಬಿಜೆಪಿ ರಾಜ್ಯಾದ್ಯಕ್ಷ ಬಿ ಎಸ್

ಗಡಿಭಾಗದಲ್ಲಿ ಪಾಕಿಸ್ತಾನ ದುಸ್ಲಾಹಸಕ್ಕೆ ಕೈ ಹಾಕಿದರೆ

ಗೋವಾ ಸಚಿವ ಸಂಪುಟವನ್ನು ಪುನರ್ ರಚಿಸಲಾಗಿದ್ದು ನಾಲ್ವರು ಬಿಜೆಪಿ ಸಚಿವರನ್ನು ಸೇರ್ಪಡೆ ಮಾಡಿಕೊಳ್ಳಲಾಗಿದೆ ಮ್ನೆಕೇಲ್ ಲೋಬೊ ಚಂದ್ರಕಾಂತ್ ಕವಳೇಕರ್ ಜೆನ್ನಿಫರ್ ಮಾನ್ಸೆರಟ್ ಮತ್ತು ಫಿಲಿಪ್ ನೆರಿ ರೋಡ್ರಿಗ್ಸ್ ಅವರು ಹೊಸ ಸಚಿವರಾಗಿ ಸಂಪುಟ ಸೇರಿದ್ದಾರೆ ಪಣಜಿ ಸಮೀಪದ ದೊನಾಪಾಲಾದಲ್ಲಿರುವ ರಾಜಭವನದಲ್ಲಿ ರಾಜ್ಯಪಾಲರಾದ ಮ್ಬದುಲಾ ಸಿನ್ಹಾ ಅವರು ನೂತನ ಸಚಿವರಿಗೆ ಗೋಪ್ಲತೆಯ ಪ್ರಮಾಣವಚನ ದೋಧಿಸಿದರು ಗೋವಾ ಮುಖ್ಚುಮಂತ್ರಿ ಪ್ರಮೋದ್ ಸಾವಂತ್ ಅವರು ಗೋವಾ ಫಾರ್ವರ್ಡ್ ಪಾರ್ಟಿಯ ವಿಜಯ್ ಸರ್ದೇಸಾಯಿ ವಿನೋದ್ ಪಾಲಿಯಂಕರ್ ಜಯೇಶ್ ಸಲ್ಗಾಂಕರ್ ಮತ್ತು ಪಕ್ಷೇತರ ಶಾಸಕ ರೋಹನ್ ಖಾಂಟೆ ಅವರನ್ನು ಸಂಪುಟದಿಂದ ಕೈಬಿಟ್ಟಿದ್ದಾರೆ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರಕ್ಕೆ ಮುನ್ನ ಮೈಕೇಲ್ ಲೋಬೊ ಅವರು ಉಪಸ್ವೀಕರ್ ಹುದ್ದೆಗೆ ರಾಜೆನಾಮೆ ಸಲ್ಲಿಸಿದರು ಕರ್ನಾಟಕದಲ್ಲಿ ರಾಜಕೀಯ ಬಿಕ್ಕಟ್ಟು ಸೃಷ್ಟಿಯಾಗಿರುವ ನಡುವೆ ರಾಜ್ಯ ಬಿಜೆಪಿ ಫಟಕ ವಿಶ್ವಾಸ ಮತ ಯಾಚನೆಗೆ ಒತ್ತಾಯಿಸಿದೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಮುಖ್ಯಮಂತ್ರಿ ಕುಮಾರಸ್ನಾಮಿ ಅವರು ವಿಧಾನಸಭೆಯಲ್ಲಿ ವಿಶ್ವಾಸ ಮತ ಯಾಚಿಸುವ ಮೂಲಕ ಸರ್ಕಾರದ ಬಹುಮತ ಪ್ರದರ್ಶಿಸುವಂತೆ ಸೋಮವಾರ ಸ್ವೀಕರ್ಗೆ ಮನವಿ ಮಾಡಲಾಗುವುದು ಎಂದರು ಐವರು ಬಂಡಾಯ ಶಾಸಕರು ಸಲ್ಲಿಸಿರುವ ರಾಜೀನಾಮೆಯನ್ನು ಆದಪ್ಪು ಬೇಗ ಸ್ಪೀಕರ್ ಅಂಗೀಕರಿಸುವಂತೆ ಕೋರಿ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿದ್ದಾರೆ ಎಂದು ಯಡಿಯೂರಪ್ಪ ತಿಳಿಸಿದರು

ಮುಂಬೈನ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿರುವ ಕರ್ನಾಟಕದ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಬಂಡಾಯ ಶಾಸಕರು ಇಂದು ನಾಸಿಕ್ ಸಮೀಪದ ಶಿರಡಿ ಸಾಯಿಬಾಬಾ ದೇವಾಲಯಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು

ಶಾಸಕರು ಶಿರಡಿಗೆ ಬಂದು ಇಳಿಯುತ್ತಿದ್ದಂತೆ ಸ್ನಳೀಯ ಕಾಂಗ್ರೆಸ್ ಕಾರ್ಯಕರ್ತರು ಘೋಷಣೆ ಕೂಗಿ ಕರ್ನಾಟಕಕ್ಕೆ ಹಿಂದಿರುಗುವಂತೆ ಒತ್ತಾಯಿಸಿದರು ಬಂಡಾಯ ಶಾಸಕರು ನಿನ್ನೆ ಮುಂಬೈನ ಸಿದ್ದಿ ವಿನಾಯಕ ದೇಗುಲಕ್ಕೆ ತೆರಳಿ ಗಣೇಶನ ದರ್ಶನ ಪಡೆದರು ಪಾಕಿಸ್ತಾನದ ಸೇನೆ ಗಡಿಯಲ್ಲಿ ಯಾವುದೇ ದುಸ್ಲಾಹಸಕ್ಕೆ ಕೈ ಹಾಕಿದರೆ ಭಾರತೀಯ ಸೇನೆ ತಕ್ಕ ಪ್ರತ್ಯುತ್ತರ ನೀಡಲಿದೆ ಎಂದು ಭಾರತೀಯ ಭೂಸೇನೆ ಮುಖ್ಚಸ್ಥ ಜನರಲ್ ಬಿಪಿನ್ ರಾವತ್ ಎಚ್ಚರಿಸಿದ್ದಾರೆ

ದೇತದ ಗಡಿಭಾಗದಲ್ಲಿ ಏಕತೆ ಸ್ಥಾಪಿಸಲು ಭಾರತೀಯ ಸಶಸ್ತ ಪಡೆಗಳು ಸದಾ ಸನ್ನದ್ದವಾಗಿವೆ ಎಂದರು ಇತ್ತೀಚಿನ ದಿನಗಳಲ್ಲಿ ಸಮರ ಸನ್ನಿವೇಶಗಳು ಬದಲಾಗಿವೆ ಹಾಗಾಗಿ ಭಾರತೀಯ ಸೇನಾಪಡೆಗಳು ಭವಿಷ್ಣದ ಕದನಗಳಿಗೆ ಈಗಿನಿಂದಲೇ ಸಜ್ಜಾಗಬೇಕು ಕಾರ್ಗಿಲ್ ಸಮರದ ನಂತರ ಯುದ್ದದ ಸ್ವರೂಪ ಬದಲಾಗುವ ಜೊತೆಗೆ ಇತ್ತೀಚೆಗೆ ಸ್ಟಿರವಾಗಿದೆ ಹೊಸ ಉದಯೋನ್ನುಖ ತಂತ್ರಜ್ವಾನಗಳು ಸಮರದಲ್ಲೀಗ ನಿರ್ಣಾಯಕ ಪಾತ್ರ ವಹಿಸುತ್ತಿವೆ ಎಂದು ತಿಳಿಸಿದರು ಸೈಬರ್ ಮತ್ತು ಬಾಹ್ಕಾಕಾಶ ತಂತ್ರಜ್ಞಾನಗಳು ಕದನ ಕಣದ ಸ್ವರೂಪವನ್ನೇ ಬದಲಾಯಿಸುತ್ತಿವೆ ಹಾಗಾಗಿ ಭಾರತೀಯ ಸೇನೆ ಈ ಎಲ್ಲಾ ವಾಸ್ತವಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕಿದೆ ಭವಿಷ್ಣದ ಸಮರಗಳು ಮತ್ತಷ್ಟು ಹಿಂಸಾ ರೂಪದಲ್ಲಿ ಕಾಣಿಸಿಕೊಳ್ಳಲಿವೆ ಹಾಗಾಗಿ ಸೇನೆಯ ಕಾರ್ಯತಂತ್ರ ಮತ್ತು ಪ್ರತ್ಯುತ್ತರ ಪೂರ್ವಯೋಜತವಾಗಿರಬೇಕು ಮತ್ತು ಸಮಗ್ರತೆಯಿಂದ ಕೂಡಿರಬೇಕು ಎಂದು ಬಿಪಿನ್ ರಾವತ್ ಶಸ್ತಾಸ್ತ ಪಡೆಗಳಿಗೆ ಸಲಹೆ ನೀಡಿದರು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕಾರ್ಯ ನಿರ್ವಹಿಸುವವರು ಸಮಾಜದಲ್ಲಿ ಶ್ರೀಮಂತರಿಗಿಂತ ಬಡವರಿಗೆ ನ್ಯಾಯ ಒದಗಿಸುವ ನಿಟ್ಟನಲ್ಲಿ ಕಾರ್ಯೋನ್ಮಖರಾಗುವಂತೆ ರಾಪ್ಷಪತಿ ರಾಮನಾಥ್ ಕೋವಿಂದ್ ಕರೆ ನೀಡಿದ್ದಾರೆ ತಮಿಳುನಾಡಿನ ಚೆನ್ನೈನಲ್ಲಿ ಡಾ ಅಂದೇಡ್ಕರ್ ಕಾನೂನು ವಿಶ್ವವಿದ್ಯಾಲಯದ ಘಟಕೋತ್ಸವದಲ್ಲಿ ಇಂದು ಬೆಳಗ್ಗೆ ಅವರು ಭಾಷಣ ಮಾಡಿದರು ಶ್ರೀಮಂತರಂತೆ ಬಡವರಿಗೆ ನ್ಯಾಯ ದೊರಕದಿದ್ದಲ್ಲಿ ಅದು ಪ್ರಜಾತಂತ್ರದ ಅಣಕವಾದಂತೆ ಎಂದು ಅವರು ಅಭಿಪ್ರಾಯಪಟ್ಟರು ನ್ಹಾಯಾದೀಶರು ನ್ಹಾಯವಾದಿಗಳು ಹಾಗೂ ನ್ಹಾಯಾಲಯದ ಅಧಿಕಾರಿಗಳು ಸೇರಿದಂತೆ ಕಾನೂನು ಉದ್ಯೋಗದಲ್ಲಿ ಭಾಗಿಯಾಗಿರುವ ಎಲ್ಲರೂ ಕಾನೂನು ಪಾಲನೆಗೆ ಬದ್ದರಾಗಿರಬೇಕೆಂದು ಅವರು ಹೇಳಿದರು ಶಾಲಾ ಪಠ್ಚಕ್ರಮ ಸೇರಿದಂತೆ ದೇಶದ ಶಿಕ್ಷಣ ಪದ್ದತಿ ಪುನರುಜ್ಜೀವಗೊಳಿಸುವ ರಾಷ್ಟೀಯ ಶಿಕ್ಷಣ ನೀತಿಯ ಅಗತ್ಯವಿದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು ಪ್ರತಿಪಾದಿಸಿದ್ದಾರೆ ಮೈಸೂರಿನಲ್ಲಿಂದು ಪ್ರಾದೇಶಿಕ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಸಾವಿರ ಆಸನಗಳ ಡಾ

ರಾಧಾಕೃಷ್ಣನ್ ಸಭಾಂಗಣ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು ಶಿಕ್ಷಕರ ಬೋಧನಾ ಕೌಶಲ್ಯ ಸುಧಾರಿಸಲು ಒತ್ತು ನೀಡುವ ಶಿಕ್ಷಣ ವ್ಯವಸ್ಥೆಯ ಗುರಿ ಹೊಂದಿರುವ ಕರಡು ರಾಷ್ಟೀಯ ಶಿಕ್ಷಣ ನೀತಿ ರೂಪಿಸಲಾಗಿದೆ ಈ ನೀತಿಯಲ್ಲಿ ದೋಧಕರಲ್ಲಿ ಹೊಸತನ ಸ್ಪರ್ಧಾತ್ಸಕತೆ ಮತ್ತು ಕೌಶಲ್ತ ಹೆಚ್ಚಿಸಲು ಗಮನ ನೀಡಲಾಗಿದೆ ಆಧುನಿಕ ಸಮಾಜದ ಸವಾಲುಗಳನ್ನು ಎದುರಿಸುವ ಕೌಶಲ್ಯಗಳನ್ನು ಶಿಕ್ಷಕರು ಅಳವಡಿಸಿಕೊಳ್ಳುವುದು ಇಂದಿನ ಅಗತ್ಲವಾಗಿದೆ ಎಂದು ಉಪರಾಷ್ಟಪತಿ ತಿಳಿಸಿದರು ಜನರ ಉದ್ದಾರಕ್ಕೆ ತಕ್ಕುದಾದ ಶಿಕ್ಷಣ ನೀತಿಯ ಅಗತ್ನವಿದೆ ಬೋಧಕರ ವೃತ್ತಿಪರತೆ ಸಾಮರ್ಥ್ಲ ಕೌಶಲ್ಲ ಮತ್ತು ಪ್ರೋತ್ಸಾಹ ಗುಣಗಳು ಶಿಕ್ಷಣ ನೀಡಿಕೆಯ ಗುಣಮಟ್ಟವನ್ನು ನಿರ್ಧರಿಸುತ್ತದೆ ಎಂದು ಅವರು ತಿಳಿಸಿದರು ಮೊದಲ ಆದ್ಲತೆಯಾಗಿ ಎಲ್ಲೆಡೆ ಮಾತ್ಸ ಭಾಷೆಯ ಫಲಕ ಇರಬೇಕು ನಂತರ ಬೇರೆ ಭಾಷೆಗಳಿಗೆ ಆದ್ಲತೆ ಕೊಡಿ ಎಲ್ಲಾ ಭಾಷೆಯನ್ನೂ ಕಲಿಯಿರಿ ಯಾವ ಭಾಷೆಯನ್ನೂ ವಿರೋಧಿಸಬೇಡಿ ಮಾತೃ ಭಾಷೆ ಮರೆಯಬೇಡಿ ಎಂದು ಅವರು ಕಿವಿಮಾತು ಹೇಳಿದರು ಭಾಷೆಯಲ್ಲಿ ನಮ್ಮ ಸಂಸ್ಕೃತಿ ಅಡಗಿದೆ ಭಾಷೆಯೇ ನಮ್ಮ ಗುರುತಾಗಿದೆ ಭಾರತೀಯ ಭಾಷೆಗಳಿಗೆ ತನ್ನದೇ ಆದ ವೈಜ್ಞಾನಿಕ ನೆಲೆಗಟ್ಟು ಇದೆ ಭಾಷೆ ಸಂರಕ್ಷಿಸಿದರೆ ಮಾತೃ ಭಾಷೆ ಉಳಿಯಲು ಸಾಧ್ಯ ಎಂದು ಅವರು ತಿಳಿಸಿದರು ಸರಕುಗಳ ವ್ಯಾಪಾರ ವಹಿವಾಟನಲ್ಲಿ ಸುರಕ್ಷಿತ ಮತ್ತು ಸುಭದ್ರ ವ್ಯವಸ್ಥೆ ಹೊಂದುವ ಅಗತ್ತವಿದೆ ಎಂದು ಹಣಕಾಸು ಮತ್ತು ಕಾರ್ಪೊರೇಟ್ ವ್ಲವಹಾರಗಳ ಸಹಾಯಕ ಸಚಿವ ಅನುರಾಗ್ ಠಾಕೂರ್ ತಿಳಿಸಿದ್ದಾರೆ ದೆಹಲಿಯಲ್ಲಿಂದು ಆಯೋಜಿಸಲಾಗಿದ್ದ ಭಾರತೀಯ ಸರಕು ಪಾಲುದಾರರ ಸಂಘಟನೆಯ ಅಂತಾರಾಷ್ಷೀಯ ಸಮಾವೇಶ ಉದ್ದೇಶಿಸಿ ಅವರು ಮಾತನಾಡಿದರು ಸರಕುಗಳು ಮತ್ತು ಷೇರುಗಳ ವಹಿವಾಟಿಗೆ ಎನ್ಡಿಎ ಸರ್ಕಾರ ಒಂದೇ ವೇದಿಕೆ ಸೃಷ್ಷಿಸಿದ್ದು ಇದರಿಂದ ಎಲ್ಲಾ ಸಮಸ್ಥೆಗಳ ಪರಿಹಾರಕ್ಕೆ ಅವಕಾಶ ಸಿಕ್ಕಂತಾಗಿದೆ ಉದ್ಯೋಗ ಸೃಷ್ಟಿ ಮತ್ತು ಉತ್ನಷ್ಟ ಮೂಲಸೌಕರ್ಯ ಅಭಿವೃದ್ಧಿಗೆ ಸರಕು ಮಾರುಕಟ್ಟೆ ಒತ್ತು ನೀಡಬೇಕಿದೆ ಎಂದರು ಉತ್ತರ ಪ್ರದೇಶದ ಹಲವೆಡೆ ಪದೇಪದೆ ಸುರಿದ ಮಳೆಯಿಂದಾಗಿ ಜನಜೀವನ ಮತ್ತು ವಾಹನ ಸಂಚಾರ ಅಸ್ತವ್ದಸ್ತವಾಗಿತ್ತು ನಿರಂತರ ಮಳೆಯಿಂದ ಹಲೆವೆಡೆ ಮನೆಗಳು ಕುಸಿದಿವೆ ವಿವಿಧೆಡೆ ಮರಗಳು ಮತ್ತು ವಿದ್ಯುತ್ ಕಂಬಗಳು ಧರೆಗುರುಳವೆ ಉತ್ತರ ಪ್ರದೇಶದ ಪೂರ್ವಭಾಗದಲ್ಲಿ ಮಳೆಯಿಂದ ವಿಪರೀತ ಹಾನಿಯಾಗಿದೆ ಅಸ್ಸಾಂನಲ್ಲಿ ಭಾರಿ ಮಳೆಯಿಂದ ಬ್ರಹ್ಮಪುತ್ರ ನದಿಭಾಗದ ರಸ್ತೆಗಳು ಬೆಳೆಗಳು ಹಾನಿಯಾಗಿವೆ

ರಾಷ್ಷೀಯ ಉದ್ದಾನಗಳು ಮತ್ತು ವನ್ನಜೀವಿ ಧಾಮಗಳು ನೀರಿನಲ್ಲಿ ಮುಳುಗಿವೆ ಅರುಣಾಚಲ ಪ್ರದೇಶದಲ್ಲಿ ಭಾರಿ ಮಳೆಯಿಂದ ಪ್ರವಾಹ ಕಾಣಿಸಿಕೊಂಡು ಭೂ ಕುಸಿತ ಉಂಟಾಗಿದ್ದು ರಸ್ತೆ ಸಂಪರ್ಕ ಕಡಿದುಹೋಗಿದೆ ಮನೆಗಳು ಕುಸಿದಿವೆ ನೀರಿನ ಪೈಪ್ಲೈನ್ಗಳು ಸೇತುವೆಗಳು ಮತ್ತು ಕೃಷಿ ಭೂಮಿ ಹಾನಿಗೊಂಡಿದೆ

ಪಶ್ಚಿಮ ಬಂಗಾಳದ ಜಲ್ವೈಗುರಿ ಅಲಿಪುರ್ದುವಾರ್ ಜಿಲ್ಲೆಗಳಲ್ಲಿ ಕಳೆದ ಕೆಲವು ದಿನಗಳಿಂದ ನಿರಂತರ ಮಳೆ ಸುರಿಯುತ್ತಿದೆ ತೀಸ್ತಾ ಕರಾಳ ಜಲ್ಧಾಕಾ ನದಿಗಳ ನೀರಿನ ಮಟ್ಟ ಏರಿಕೆಯಾಗಿದೆ ಸಿಲಿಗುರಿಯಿಂದ ಡಾರ್ಜಿಲಿಂಗ್ ಬೆಟ್ಟ ಮತ್ತು ಸಿಕ್ಕಿಂಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಡಿದು ಹೋಗಿದೆ

ನೇಪಾಳದ ಟರಾಯ್ ಭಾಗ ಮಳೆಯಿಂದ ತೀವ್ರ ಬಾಧಿತವಾಗಿದೆ ಕರ್ತಾರ್ಪುರ ಕಾರಿಡಾರ್ ಯೋಜನೆ ಕುರಿತು ಭಾರತ ಮತ್ತು ಪಾಕಿಸ್ತಾನ ನಡುವೆ ನಾಳೆ ಮಾತುಕತೆ ನಡೆಯಲಿದೆ ವಾಫಾ ಗಡಿಯಲ್ಲಿ ನಡೆಯಲಿರುವ ಸಭೆಯಲ್ಲಿ ಉಭಯ ರಾಷ್ಲಗಳು ಕರ್ತಾರ್ಪುರ್ ಕಾರಿಡಾರ್ ಯೋಜನೆ ಮತ್ತು ಅದಕ್ಕೆ ಸಂಬಂಧಿಸಿದ ತಾಂತ್ರಿಕ ವಿಷಯಗಳ ಕುರಿತು ಚರ್ಚೆ ನಡೆಸಲಿವೆ ಈ ಸಭೆಯ ಮಾತುಕತೆ ಕುರಿತು ಭಾರತ ಹೆಚ್ಚಿನ ನಿರೀಕ್ಷೆಗಳನ್ನು ಇಟ್ಲುಕೊಂಡಿದೆ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಯಾತ್ರಿಗಳು ಭೇಟಿ ನೀಡಲು ಅನುಕೂಲ ಕಲ್ಪಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲು ಭಾರತ ಉತ್ಸುಕವಾಗಿದೆ ಪಂಜಾಬ್ನ ಡೇರಾ ಬಾಬಾ ನಾನಕ್ನಲ್ಲಿ ಪ್ರಯಾಣಿಕರ ಟರ್ಮಿನಲ್ ನಿರ್ಮಿಸುವ ಕಾಮಗಾರಿ ಭರದಿಂದ ಸಾಗಿದೆ

ಸೊಮಾಲಿಯಾದ ಪ್ರಮುಖ ರಾಜಕೀಯ ನಾಯಕರು ಮತ್ತು ಕೆಲವು ವಿದೇತಿಗರು ಈ ದಾಳಿಯಲ್ಲಿ ಕೊನೆಯುಸಿರೆಳೆದಿದ್ದು

ಆಫ್ರಾನಿಸ್ತಾನದ ಪಶ್ಲಿಮ ಬಾದ್ಗಿಸ್ ರಾಜಧಾನಿ ಕ್ವಾಲಾ ಇ ನೌ ಹೊಟೆಲ್ ಮೇಲೆ ದಾಳಿಕೋರರ ಜತೆ ನಡೆದ ಸಂಘರ್ಷದಲ್ಲಿ ರಕ್ಷಣಾ ಪಡೆಗಳ ಕನಿಷ್ಟ ಮೂವರು ಸಿಬ್ಬಂದಿ ಮೃತಪಟ್ಟು ಮತ್ತಿಬ್ಬರು ಗಾಯಗೊಂಡಿದ್ದಾರೆ ಗುಂಡಿನ ಚಕಮಕಿ ಆರಂಭವಾಗಿದೆ ಎಂದು ಬಾಧಿಸ್ ಕೌನ್ವಿಲ್ನ ಮುಖ್ಯಸ್ಹ ಆಝಿಜ್ ಬೇಕ್ ಎ ಎಫ್ ಪಿ ವಾರ್ತಾ ಸಂಸ್ಥೆಗೆ ಮಾಹಿತಿ ನೀಡಿದ್ದಾರೆ ಸಮೋವಾದ ಅಪಿಯಾದಲ್ಲಿಂದು ನಡೆದ ಕೊನೆದಿನದ ಕಾಮನ್ವೆಲ್ತ್ ಚಾಂಪಿಯನ್ಶಿಪ್ನ್ ಭಾರ ಎತ್ತುವ ಸ್ಪರ್ಧೆಯ ಕ್ಲೀನ್ ಅಂಡ್ ಜರ್ಕ್ ವಿಭಾಗದಲ್ಲಿ ಪ್ರದೀಪ್ಸಿಂಗ್ ಸ್ವರ್ಣ ಗಳಿಸಿ ಹೊಸ ಕಾಮನ್ವೆಲ್ತ್ ದಾಖಲೆ ನಿರ್ಮಿಸಿದ್ದಾರೆ